ಲೋಕಸಭೆಯಲ್ಲಿಂದು ಪ್ರಶ್ನೋತ್ತರ ಅವಧಿಯಲ್ಲಿ ಈ ಮಾಹಿತಿ ನೀಡಿರುವ ಅವರು ರಾಜ್ಯಗಳಿಗೆ ಅಗತ್ಯವಾಗಿರುವ ಯೂರಿಯಾ ಸೇರಿದಂತೆ ಬೇಕಾದ ರಸಗೊಬ್ಬರವನ್ನು ಸಕಾಲದಲ್ಲಿ ಪೂರೈಕೆ ಮಾಡಲಾಗುತ್ತಿದೆ ಎಂದರು ರಸಗೊಬ್ಬರ ಬಳಕೆ ಪ್ರಮಾಣವನ್ನು ಮುಂಬರುವ ವರ್ಷಗಳಲ್ಲಿ ಕಡಿಮೆ ಮಾಡಿ ಸಾವಯವ ಗೊಬ್ಬರ ಉತ್ಪಾದನೆ ಹೆಚ್ಚಿಸಲು ಸರ್ಕಾರ ಈಗಾಗಲೇ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ಅವರು ಹೇಳಿದರು ಸಾವಯವ ಗೊಬ್ಬರ ಉತ್ಪಾದನೆ ಮಾಡುವವರಿಗೂ ಸಬ್ಲಡಿ ನೀಡಲು ಸರ್ಕಾರ ನಿರ್ಧಾರ ಮಾಡಿದೆ

ಪರ್ಕಳದಿಂದ ತೀರ್ಥಹಳ್ಳವರೆಗೆ ರಾಷ್ಟೀಯ ಹೆದ್ದಾರಿ ಅಭಿವೃದ್ಧಿ ಬೇಲೂರು ಚಿಕ್ಕಮಗಳೂರು ರಸ್ತೆ ಅಭಿವೃದ್ಧಿ ಶೃಂಗೇರಿ ಬಾಳೆಹೊನ್ನೂರು ಆಲ್ದೂರು ನಾಡಿಪುರ ರಸ್ತೆ ಅಭಿವೃದ್ಧಿ ತೀಥಹಳ್ಳಯಿಂದ ನಿಮ್ಮಾರದವರೆಗೆ ರಸ್ತೆ ಅಭಿವೃದ್ಧಿ ಬೇಲೂರು ಚಕ್ಕಮಗಳೂರು ಸಂಪರ್ಕ ರಸ್ತೆ ಅಭಿವೃದ್ಧಿ ಹಾಗೂ ರಾಷ್ಟೀಯ ಹೆದ್ದಾರಿಯಲ್ಲಿ ಇನ್ನಿತರೆ ಸಮಸ್ಥೆಗಳನ್ನು ಬಗೆಹರಿಸುವಂತೆ ಅವರು ಕೇಂದ್ರ ಸಚಿವರಿಗೆ ಮನವಿ ಮಾಡಿದ್ದಾರೆ ಎಂದು ಬಿಜೆಪಿ ಪ್ರಕಟಣೆ ತಿಳಿಸಿದೆ

ನೀರಿನ ಸಮಸ್ಟೆಯಿಂದಾಗಿ ಕಬ್ಬು ಮತ್ತು ಭತ್ತ ಬೆಳೆಯುವ ರೈತರು ಸಂಕಪ್ಪ ಅನುಭವಿಸುತ್ತಿದ್ದಾರೆ ಸಕ್ಕರೆ ಕಾರ್ಖನೆಗಳು ಸರಿಯಾಗಿ ನಡೆಯುತ್ತಿಲ್ಲ ಕಾರ್ಖನೆಯ ಮಾಲೀಕರು ರೈತರಿಗೆ ಹಣ ಪಾವತಿ ಮಾಡದೆ ಬಾಕಿ ಉಳಿಸಿಕೊಂಡಿದ್ದಾರೆ ಹೀಗಾಗಿ ರೈತ ಸಮುದಾಯ ಹಲವಾರು ಸಮಸ್ಥೆಗಳನ್ನು ಎದುರಿಸುತ್ತಿದೆ ಕುಡಿಯುವ ನೀರಿಗೂ ತೀವ್ರ ತೊಂದರೆಯಾಗಿದೆ ಎಂದು ಕ್ವೇತ್ರ ಸಮಸ್ಥೆಗಳ ಬಗ್ಗೆ ಅವರು ಸದನದಲ್ಲಿ ಸರ್ಕಾರದ ಗಮನ ಸೆಳೆದರು

ಎಲ್ಲರು ಒಟ್ಟಾಗಿದ್ದಾರೆ ಸರ್ಕಾರವನ್ನು ಉಳಿಸಿಕೊಳ್ಳುವ ಆಶಯ ಪ್ರತಿಯೊಬ್ಬ ಶಾಸಕರಿಗೂ ಇದೆ ಎಂದು ಜಲಸಂಪನ್ನೂಲ ಸಚಿವ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜೀನಾಮೆ ನೀಡಿದ್ದಾರೆ ಎನ್ನಲಾದ ಶಾಸಕರ ಮನವೊಲಿಸುವ ಅವಶ್ಯಕತೆ ಇಲ್ಲ ಅವರೆಲ್ಲರು ಸ್ವಯಂ ಪ್ರೇರಿತವಾಗಿ ಸರ್ಕಾರ ಮತ್ತು ಪಕ್ಷ ಉಳಿಸಲು ಮುಂದೆ ಬರುತ್ತಾರೆ ರಾಜ್ಯದ ಸಮಿತ್ರ ಸರ್ಕಾರಕ್ಷೆ ಅಪಾಯ ಇಲ್ಲ ಎಂದು ಅವರು ಸ್ಪಪ್ಪಪಡಿಸಿದ್ದಾರೆ

ಮತ್ತೆ ಯಾವುದೇ ಶಾಸಕರು ರಾಜೀನಾಮೆ ಕೊಡುವುದಿಲ್ಲ ಸರ್ಕಾರಕ್ಕೆ ಅಪಾಯವಿಲ್ಲ ಎಂದು ಅವರು ತಿಳಿಸಿದರು

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ವಿಚಾರದಲ್ಲಿ ಸಚಿವ ಸಂಪುಟ ಸಭೆಗೂ ಮುನ್ನವೇ ಕಂಪನಿಗೆ ಭೂಮಿ ನೀಡಬಾರದು ಎಂದು ತಾವು ಮನವಿ ಮಾಡಿದ್ದು ಸಚವ ಜಾರ್ಜ್ ಅವರಿಗೂ ಪತ್ರ ಬರೆದು ತಿಳಿಸಿರುವುದಾಗಿ ಅವರು ಹೇಳಿದರು ಶಾಸಕ ಆನಂದ್ ಸಿಂಗ್ ತಪ್ಪು ಕಲ್ಪನೆಯಿಂದ ರಾಜೀನಾಮೆ ಕೊಟ್ಟಿದ್ದರೆ ಅದನ್ನು ವಾಪಸ್ ಪಡೆಯಬೇಕು ಸಂಪುಟ ಉಪಸಮಿತಿ ವರದಿ ಬರುವವರೆಗೂ ಆನಂದ್ ಸಿಂಗ್ ಯಾವುದೇ ಅವಸರದ ತೀರ್ಮಾನ ತೆಗೆದುಕೊಳ್ಳಬಾರದು ರಾಜೀನಾಮೆ ಕೊಟ್ಟರುವುದು ನಿಜವಾಗಿದ್ದಲ್ಲಿ ಅದನ್ನು ಕೂಡಲೇ ವಾಪಸ್ ಪಡೆಯಬೇಕು ಎಂದು ಹೆಚ್ ಕೆ ಪಾಟೀಲ್ ಮನವಿ ಮಾಡಿದ್ದಾರೆ

ಮೈಸೂರಿನ ವಿವಿಧ ಬಡಾವಣೆಗೆ ಭೇಟಿ ನೀಡಿ ಅಲ್ಲಿನ ಹಲವು ಸಮಸ್ಥೆಗಳನ್ನು ಪರಿಶೀಲಿಸಿದ ನಂತರ ಸುದ್ವಿಗಾರರಿಗೆ ಅವರು ಈ ವಿಷಯ ತಿಳಿಸಿದರು